ಎಜಯ ರಾಘವನ್ ಹೇಳಿದ್ದಾರೆ ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೊರೊನಾ ಎರುದ್ಧ ಲಸಿಕೆ ಎನ್ತಾಸಗೊಳಿಸುವಲ್ಲಿ ಎದುರಾಗಿರುವ ಸವಾಲುಗಳನ್ನು ಅವರು ವಿವರಿಸಿದ್ದಾರೆ ಭಾರತದ ಲಸಿಕೆ ತಯಾರಿಕೆ ಉನ್ನತ ದರ್ಜೆಯದಾಗಿರಲಿದ್ದು

ಆ ನಗರಗಳೆಂದರೆ ಮುಂಬೈ ಚೆನ್ನೈ ದೆಹಲಿ ಅಪಮದಾಬಾದ್ ಥಾಣೆ ಮಣೆ ಹೈದರಾಬಾದ್ ಕೋಲ್ಕತ್ತಾ ಇಂದೋರ್ ಜೈಮರ್ ಜೋದ್ಮರ್ ಚಂಗಲಪಟ್ಟ ಮತ್ತು ತಿರುವಳ್ಳೂರ್

ಸಂಬಂಧಿಸಿದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ಪತ್ತೆಯಾಗುವ ಪ್ರಕರಣಗಳು ಹಾಗೂ ಸಂಪರ್ಕಗಳು ಮತ್ತು ಸೋಂಕು ಪರಡುವ ಭೌಗೋಳಿಕ ಪರಿಶ್ಠಿಕಿಯಂತಪ ಅಂಶಗಳ ಆಧಾರದ ಮೇಲೆ ಕಂಟೈನ್ನೆಂಟ್ ವಲಯಗಳನ್ನು ನಿರ್ಧರಿಸಬೇಕೆಂದು ಕೇಂದ್ರ ಸರ್ಕಾರ ಸೂಚಿಸಿದೆ ಇದರಿಂದ ಕುಾರುವಕಾದ ಪ್ರದೇಶ ವ್ಯಾಪ್ತಿ ಗುರುತಿಸಲು ಸಾಧ್ಯವಾಗುತ್ತದೆ ಪಾಗೂ ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಟ್ಟಾಗಿ ಜಾರಿಗೊಳಿಸಲು ಅನುವಾಗುತ್ತದೆ ವಸತಿ ಕಾಲೋನಿ ಮೊಹಲ್ಲಾ ಮುನ್ಸಿಪಲ್ ವಾರ್ಡ್ ಅಥವಾ ಮೊಲೀಸ್ ಠಾಣೆ ಪ್ರದೇಶಗಳು ಮುನ್ಸಿಪಲ್ ವಲಯಗಳು ಮತ್ತು ವಟ್ಟಣಗಳನ್ನು ಮುನ್ಸಿಪಲ್ ಕಾಮೋರೇಷನ್ಗಳು ಆಗತ್ತಕ್ಕೆ ಆನುಗುಣವಾಗಿ ಕಂಟೈನ್ಸೆಂಟ್ ವಲಯಗಳೆಂದು ನಿರ್ಧರಿಸಬಹುದಾಗಿದೆ ದೇಶದಲ್ಲಿ ಪ್ರಸಕ್ತ ಕೊರೊನಾ ಪರಿಕ್ಕಿತಿಯನ್ನು ವ್ಯವಸ್ಥೆಯಲ್ಲಿನ ಇತಿಮಿತಿಗಳನ್ನು ದಾಟಿ ಮುಂದೆ ಸಾಗಲು ದೊರೆತಿರುವ ಸದವಕಾಶವೆಂದು ಪರಿಗಣಿಸುವಂತೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಮೋಖಿಯಾಲ್ ನಿಶಾಂಕ್ ಉನ್ನತ ಶಿಕ್ಷಣ ಸಂಸ್ಥಗಳಿಗೆ ಕರೆ ನೀಡಿದ್ದಾರೆ

ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳು ಮೋಷಕರು ಆನ್ಲೈನ್ ವಿಧಾನಕ್ಕೆ ಬದಲಾಗುವಂತೆ ಕರೆ ನೀಡಿದ ಸಚಿವರು ವಿದ್ವಾರ್ಥಿಗಳ ಶೈಕ್ಷಣಿಕ ಸಮಯ ಪಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪಸ್ತಕ್ಷೇಪಕ್ಕೆ ಅವಕಾಶವಿಲ್ಲದಂತಪ ಪರಿಸರವನ್ನು ಸೃಷ್ಟಿಸುವಂತೆ ಮನವಿ ಮಾಡಿದರು ಭಾರತದಲ್ಲಿ ಆನ್ಲೈನ್ ಜೀವಿ ಪರಿಸರ ವ್ವವಸ್ಥೆಯನ್ನು ಅಭಿವೃದ್ಧಿಪಡಿಸಿ ಸುಧಾರಿಸುವ ಪುರ್ತು ಅಗತ್ತವಿದೆ ಗ್ರಾಮೀಣ ಪ್ರದೇಶಗಳಗೂ ಆನ್ಲೈನ್ ಶಿಕ್ಷಣ ತಲುಮವಂತಾಗಲು ಶಿಕ್ಷಣ ತಜ್ಞರು ತಮ್ಮ ಕೊಡುಗೆ ನೀಡಬೇಕು ಎಂದರು ಸುಮಾರು ಒಂದು ತಾಸು ನಡೆದ ಸಂವಾದದಲ್ಲಿ ಕೇಂದ್ರ ಸಚಿವರು ಕೆಕ್ಷಣಿಕ ವರ್ಷ ಅನ್ಲೈನ್ ಶಿಕ್ಷಣ ಪರೀಕ್ಷೆಗಳು

ವಿದ್ಯಾರ್ಥಿಗಳ ಮಾನುಕ ಆರೋಗ್ಯ ವಿದ್ಯಾರ್ಥಿಗಳ ಸಮಸ್ಯೆ ಫೆಲೋಶಿಫ್ ನೀಟ್ ಪ್ರವೇಶ ಪರೀಕ್ಷೆ ಮತ್ತಿತರ ಪಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಒತ ರಕ್ಷಣೆಗೆ ಅತ್ಯಂತ ಕಾಳಜ ಮಹಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕ ಮತ್ತಷ್ಟು ಬಲಗೊಳಿಸಲು ಎಲ್ಲಾ ರೀತಿಯ ಭರವಸೆ ನೀಡಿದ್ದಾರೆ ಎಂದು ಸಚಿವ ರಮೇಶ್ ಮೊಖಿಯಾಲ್ ನಿಶಾಂಕ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಯುಜಿಸಿ ಅಧ್ಯಕ್ಷ ಪ್ರೊಡಿ ಪಿ ಸಿಂಗ್ ನ್ಕಾಕ್ನ ಇಸಿ ಮುಖ್ಯಸ್ಥ ಪ್ರೊ ವೀರೇಂದ್ರ ಜೌಹಾಣ್ ನ್ಕಾಕ್ ನಿರ್ದೇಶಕ ಪ್ರೊ

ಶರ್ಮ ಮತ್ತಿತರರು ಮಾತನಾಡಿದರು ಕೊರೊನಾ ಪಡುಗಿನ ಎರುದ್ಧ ಇಡೀ ದೇಶ ಒಗ್ಗಟ್ಟಾಂದ ಸಮರ ಸಾರಿದೆ ಪಕ್ಷದ ಕಾರ್ಯಕರ್ತರು ಸಂಕಷ್ಟದ ಈ ಸಂದರ್ಭದಲ್ಲಿ ಜನರ ಸೇವೆ ಮಾಡುತ್ತಿದ್ದಾರೆಂದು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯಮಾರಗಳ ಸಚಿವ ಜೆ

ಮಾಧು ಸ್ವಾಮಿ ನೆರೆ ರಾಜ್ಯಗಳು ಮತ್ತು ಹೊರ ದೇಶಗಳಿಂದ ಪೆಟ್ಟನ ಪ್ರಮಾಣದಲ್ಲಿ ವಲಸಿಗರು ಪ್ರಯಾಣಿಕರು ವಿದ್ಯಾರ್ಥಿಗಳು ಆಗಮಿಸಿದ್ದು ಇವರನ್ನು ಕ್ವಾರೆಂಟೈನ್ ನಲ್ಲಿ ಇಡಲಾಗಿದೆ ಎಂದರು

ಇದರಡಿ ಒಂಗಾರು ಪಂಗಾಮಿನಲ್ಲಿ ಮಕ್ಕೆಜೋಳ ಬೆಳೆದ ರೈತಂಗೆ ಬೆಲೆ ಕುಟಿತವಾಗಿರುವ ಓನ್ನೆಲೆಯಲ್ಲಿ ಪ್ರಕಿ ರೈತರಿಗೆ ಐದು ಸಾವಿರ ರೂಪಾಯಿ ಪರಿಹಾರ ನೀಡಲು ತೀರ್ಮಾನಿಸಲಾಗಿತ್ತು

ಭಾರತ ಮತ್ತು ಐರೋಪ್ತ ಒಕ್ಕೂಟದ ನಡುವಣ ಬಾಂಧವ್ಯಕ್ಷೆ ಸಂಬಂಧಿಸಿದಂತೆ ಐರೋಪ್ತ ಒಕ್ಕೂಟದ ಎದೇಶಾಂಗ ವ್ವವಾರ ಪಾಗೂ ಭದ್ರತಾ ನೀತಿಯ ಉನ್ನತ ಪ್ರತಿನಿಧಿ ಜೋಸೆಫ್ ಜೋರೆಲ್ ಫಾಂಟಲೆಸ್ ಆವರೊಂದಿಗಿನ ಸಮಾಲೋಚನೆಯನ್ನು ಎದೇಶಾಂಗ ವ್ಯವಾರಗಳ ಸಚಿವ ಡಾ

ಜೈಶಂಕರ್ ಸಮಾಪನಗೊಳಿಸಿದ್ದಾರೆ ಕೊರೊನಾ ನಂತರದ ಆರ್ಥಿಕ ಮನಶ್ಲೇತನ ಉತ್ತೇಜಸುವ ತ್ರಮಗಳ ಕುರಿತು ಚರ್ಚಿಸಿದ್ದಾಗಿ ಸಚಿವ ಜೈಶಂಕರ್ ಟ್ಲೇಟ್ನಲ್ಲಿ ತಿಳಿಸಿದ್ದಾರೆ